ಬೆಂಗಳೂರಿನಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಸಭೆಯ ಬಳಿಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸುದ್ಲಿಗೋಷ್ನಿಯಲ್ಲಿ ಪ್ರಕಟಿಸಿದರು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

ಉಳಿದೆಲ್ಲಾ ವಾಣಿಜ್ಯ ಚಿಟುವಟಿಕೆಗಳನ್ನು ನಿರ್ಬಂಧಿಸಲಾಗಿದೆ ಗಾರ್ಮೆಂಟ್ ಕಾರ್ಖಾನೆಗಳನ್ನು ಹೊರತುಪಡಿಸಿ ಕ್ಕಷಿ ಕಟ್ಟಡ ಕಾಮಗಾರಿ ಮತ್ತು ಕ್ಲೆಗಾರಿಕಾ ಚಟುವಟಿಕೆ ಮುಂದುವರಿಯುತ್ತದೆ ಬೆಂಗಳೂರು ಸೇರಿದಂತೆ ರಾಜ್ಯದ್ಗಾಂತ ಸಾರಿಗೆ ಸಂಸ್ಥೆ ಬಸ್ಗಳ ಸಂಚಾರ ಇರುವುದಿಲ್ಲ

ಸರಕು ಸಾಗಣೆ ಅಗತ್ಯ ಸೇವೆಗಳು ಮತ್ತು ವೈದ್ಯಕೀಯ ಸೇವೆ ಅಭಾದಿತವಾಗಿರುತ್ತದೆ ಎಂದು ಮುಖ್ಯಮಂತ್ರಿ ಸ್ವಪ್ನಪಡಿಸಿದರು ತಾಲ್ಲೂಕು ತಹಸೀಲ್ದಾರ್ ನೋಡಲ್ ಅಧಿಕಾರಿಯಾಗಿ ನಿಗಾವಹಿಸಬೇಕು ವೈದ್ಯಕೀಯ ಆಮ್ಲಜನಕ ಕೊರತೆಯಾಗದಂತ್ರೆ ಕ್ರಮ ಕೈಗೊಳ್ಳಲಾಗುವುದು ಎಂದರು ಮುಂದಿನ ದಿನಗಳಿಗೆ ದೇಕಾಗುವಷ್ಟು ರೆಮ್ಡಿಸಿವರ್ ಚುಚ್ಚು ಮದು ಮತ್ತು ಆಕ್ಲಿಜನ್ ಪೂರೈಕೆ ಮಾಡುವುದಾಗಿ ಕೇಂದ್ರ ಸರ್ಕಾರ ಭರವಸೆ ಕೊಟ್ಟದೆ ಕೋವಿಡ್ ರೋಗಿಗಳ ಚಿಕಿತ್ಸೆಗೆ ಯಾವುದೇ ಅನಾನುಕೂಲ ಆಗದಂತೆ ಎಲ್ಲಾ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಜನರು ಕಟ್ಟುನಿಟ್ನಾಗಿ ಕೋವಿಡ್ ನಿಯಮಗಳನ್ನು ಪಾಲಿಸುವುದರೊಂದಿಗೆ ಸೋಂಕನ್ನು ನಿಯಂತ್ರಿಸಲು ಸಪಕರಿಸಬೇಕೆಂದು ಮುಖ್ಯಮಂತ್ರಿ ಮನವಿ ಮಾಡಿದರು

ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ವಾರದ ಕರ್ಫ್ಲೂರ್ ಅಂತ್ಯ ಗೊಂಡಿದ್ದು ವಾಣಿಜ್ಯ ಚಟುವಟಿಕೆ ಮತ್ತು ಸಂಚಾರ ಎಂದಿನಂತೆ ಆರಂಭವಾಗಿವೆ ಆದರೆ ಚಿಕ್ಕಮಗಳೂರು ನಗರದ ಎಂ ಜಿ ರಸ್ತೆ ಐ ಜಿ ರಸ್ತೆಯ ಬಹುತೇಕ ಅಂಗಡಿಗಳು ಇಂದು ಸಹ ಮುಚ್ಚಿದ್ದವು ಬೆಂಗಳೂರು ನಗರದಲ್ಲಿ ಕಳೆದ ಎರಡು ದಿನಗಳಿಂದ ಸ್ಟಗಿತವಾಗಿದ್ದ ಮೆಟ್ರೋ ಸೇವೆ ಮುಂಜಾನೆಯಿಂದಲೇ ಆರಂಭವಾಗಿದೆ ಇದರ ಜೊತೆಗೆ ಬಿಎಂಟಿಸಿ ಆಟೋ ಇನ್ನಿತರೆ ವಾಹನಗಳ ಸಂಚಾರ ಆರಂಭವಾಗಿದ್ದು ಜನಜೀವನ ಸಹಜ ಸ್ಥಿತಿಗೆ ಮರಳಿದೆ ಮಂಡ್ಕದಲ್ಲಿ ಎರಡು ದಿನಗಳ ಕರ್ಫ್ಲೂ ಮುಕ್ವಾಯದ ನಂತರ ಜಿಲ್ಲೆಯಲ್ಲಿ ಜನ ಜೀವನ ಸಹಜ ಸ್ಟಿತಿಗೆ ಮರಳಿದೆ ಸರ್ಕಾರಿ ಖಾಸಗಿ ಬಸ್ಗಳ ಸೇವೆ ಎಂದಿನಂತೆ ಮುಂದುವರಿದಿದೆ

ವಿಜಯಪುರ ಜಿಲ್ಲೆಯಲ್ಲಿ ಕೊರೊನಾ ಮಾರ್ಗ ಸೂಚಿ ಜಾರಿಗಾಗಿ ಜಿಲ್ಲೆಯಾದ್ಯಂತ ಪೊಲೀಸರು ತೀವ್ರ ಕಟೆಚ್ಚರ ವಹಿಸಿದ್ದಾರೆ ಅನಗತ್ಯವಾಗಿ ಸಂಚಾರ ಮಾಡುವವರಿಗೆ ದಂಡಪಾಕಲಾಗುತ್ತಿದೆ ವಾರಾಂತ್ಯದ ಕರ್ಫ್ಯೂ ಮುಂಜಾನೆ ಅಂತ್ಯಗೊಂಡ ನಂತರ ಜಿಲ್ಲೆಯಲ್ಲಿ ಸಂಚಾರ ಆರಂಭವಾಗಿದ್ದರೂ ಬಸ್ಗಳು ವಿರಳ ಸಂಬ್ಹೆಯಲ್ಲಿ ಸಂಚರಿಸುತ್ತಿವೆ

ರಾಜ್ಯದಲ್ಲಿ ಕೊರೊನಾ ನಿಯಂತ್ರಿಸಲು ಸರ್ಕಾರದ ನಿರ್ದೇಶನದ ಮೇರೆಗೆ ಜಿಲ್ಲಾಡಳತಗಳು ಅನೇಕ ಮುನ್ನೆಟ್ಟರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಿವೆ ಮಂಡ್ಕದಲ್ಲಿ ಸ್ಮಾಪಿಸಲಾದ ಕೋವಿಡ್ ಕೇಂದ್ರಕ್ಷೆ ಜಿಲ್ಲಾಧಿಕಾರಿ ಎಸ್

ಪಿ ಕಿಟ್ ಧರಿಸಿ ಕೋವಿಡ್ ಸಂತ್ರಸ್ತರೊಂದಿಗೆ ಮಾತನಾಡಿ ಅವರ ಸಮಸ್ಲೆಗಳನ್ನು ಆಲಿಸಿದರು ಕೋವಿಡ್ ರೋಗಿಗಳಿಗೆ ಉತ್ತಮ ಆಹಾರ ನೀಡಿ ಚಿಕಿತ್ಸೆಯಲ್ಲಿ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳಬೇಕೆಂದು ಸೂಚಿಸಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊರೊನಾ ದಿಂದ ಯಾವುದೇ ಸಾವು ಸಂಭವಿಸದಂತೆ ನೋಡಿಕೊಳ್ಳುವುದೇ ಮುಖ್ಯವಾಗಿದೆ ಎಂದು ಜಿಲ್ವಾಧಿಕಾರಿ ಮುಲ್ಲೆ ಮುಗಿಲನ್ ಹೇಳದ್ದಾರೆ ಕಾರವಾರದಲ್ಲಿಂದು ಆರೋಗ್ಯ ಅಧಿಕಾರಿಗಳು ತಜ್ಜ ವೈದ್ಧರ ಸಭೆಯ ಬಳಿಕ ಅವರು ಈ ವಿಷಯ ತಿಳಿಸಿದರು ಆಸ್ತತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಯಾವುದೇ ಕೊರತೆ ಆಗದಂತೆ ನೋಡಿಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು ವೆಂಟಲೇಟರ್ ಆಕ್ಲಿಜನ್ ಸಿಲಿಂಡರ್ ಮತ್ತು ಇತರೆ ಔಷಧಿಗಳ ಕೊರತೆಯಾಗದಂತೆ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಗಂಭೀರ ಸ್ನಿತಿಯಲ್ಲಿರುವ ರೋಗಿಗಳನ್ನು ಕೂಡಲೇ ಜಿಲ್ಲಾ ಆಸ್ತತೆಗಳಿಗೆ ಸ್ನಳಾಂತರ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ ಮೈಸೂರಿನಲ್ಲಿ ಕೊರೊನಾ ರೋಗಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ನಾಗೇಂದ್ರ ಹೇಳಿದ್ದಾರೆ ರೋಗಿಗಳಿಗೆ ತೊಂದರೆಯಾಗದಂತೆ ಎಲ್ಲಾ ವ್ಯವಸ್ಥೆ ಮಾಡುವಂತೆ ಆರೋಗ್ಯ ಸಚಿವ ಡಾ

ಸುಧಾಕರ್ ಅವರಿಗೂ ಮನವಿ ಮಾಡಿರುವುದಾಗಿ ಶಾಸಕ ನಾಗೇಂದ್ರ ತಿಳಿಸಿದ್ದಾರೆ ಶಿವಮೊಗ್ಗ ಜಲ್ಲೆಯಲ್ಲಿ ಕೊರೊನಾ ಪ್ರಕರಣ ನಿಯಂತ್ರಿಸಲು ಸಾರ್ವಜನಿಕರು ಆರೋಗ್ಯ ಇಲಾಖೆಯ ಮಾರ್ಗ ಸೂಚಿಗಳನ್ನು ತಪ್ಪದೇ ಪಾಲನೆ ಮಾಡಬೇಕು ಎಂದು ಸಂಸದ ಬಿ

ರಾಫವೇಂದ್ರ ಮನವಿ ಮಾಡಿದ್ದಾರೆ ಕೊರೊನಾ ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳ ಕುರಿತು ಹಿರಿಯ ಅಧಿಕಾರಿಗಳು ಮತ್ತು ವೈದ್ಧಾಧಿಕಾರಿಗಳ ಸಭೆಯ ಬಳಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು

ರೋಗ ಲಕ್ಷಣ ಇಲ್ಲದವರನ್ನು ಮನೆಯಲ್ಲೇ ಶ್ರತ್ಲೇಕವಾಗಿರುವಂತೆ ವ್ಯವಸ್ಥೆಮಾಡಿ ಚಿಕಿತ್ಸೆ ಅಗತ್ಯ ಇರುವವರನ್ನು ಮಾತ್ರ ಆಸ್ಪತ್ತೆಗೆ ದಾಖಲು ಮಾಡಿಕೊಳ್ಳುವಂತೆ ಸೂಚಸಲಾಗಿದೆ ಎಂದರು ಜಲ್ಲಾಧಿಕಾರಿ ಕೆ

ಶಿವಕುಮಾರ್ ಮಾತನಾಡಿ ಮೆಗ್ಗಾನ್ ಆಸ್ಪತ್ರೆಯ ಮೂಲ ಸೌಲಭ್ಯಗಳನ್ನು ಉತ್ತಮ ಪಡಿಸಲಾಗಿದೆ

ಶಿಕಾರಿಮರ ತಾಲ್ಲೂಕು ಆಸ್ಪತ್ರೆಯಲ್ಲಿ ಸ್ವಳೀಯವಾಗಿ ಆಕ್ಷಿಜನ್ ಉತ್ಪಾದಿಸಲು ಜನರೇಟರ್ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಇದೇ ರೀತಿಯ ಸೌಲಭ್ಧವನ್ನು ಭದ್ರಾವತಿ ಹಾಗೂ ಸಾಗರದಲ್ಲೂ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ತಿಳಿಸಿದರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ಜಿಲ್ಲೆಯ ಸರಕಾರಿ ಹಾಗೂ ಖಾಸಗಿ ಆಸ್ತತೆಗಳಲ್ಲಿ ಆಮ್ಲಜನಕವನ್ನು ಸಕಾಲದಲ್ಲಿ ಪೂರೈಸುವ ಕುರಿತು ಮಹತ್ವದ ಸಭೆ ನಡೆಯಿತು ಈಗಾಗಲೇ ಮಂಗಳೂರಿನ ಇಎಸ್ಐ ಹಾಗೂ ಬಂಟ್ವಾಳದ ತಾಲೂಕು ಆಸ್ವತ್ತೆಯಲ್ಲಿ ಎಂಸಿಎಫ್ ವತಿಯಿಂದ ಸಿಎಸ್ಆರ್ ಅನುದಾನದಡಿ ಆಮ್ಲಜನಕ ಫಟಕ ನಿರ್ಮಿಸುವ ಕುರಿತು ತೀರ್ಮಾನಿಸಲಾಗಿದೆ ಇನ್ನೊಂದು ತಾಲೂಕಿಗೆ ಎಂ ಆರ್ ಪಿ ಎಲ್ ಮೂಲಕ ಆಕ್ಸಿಜನ್ ಘಟಕ ನಿರ್ಮಾಣದ ರೂಪುರೇಷೆ ಸಿದ್ದಪಡಿಸಲಾಗಿದೆ ಇನ್ನುಳಿದ ಎರಡು ತಾಲೂಕಿಗೆ ಸಣ್ಣ ಪ್ರಮಾಣದ ಅಕ್ಷಿಜನ್ ಫಟಕ ನಿರ್ಮಾಣಕ್ಕೆ ನಿರ್ಧರಿಸಲಾಗಿದ್ದು ಅತೀ ಶೀಘದಲ್ಲೇ ಯೋಜನೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದ್ದಾರೆ

ಬೆಂಗಳೂರಿನಲ್ಲಿ ಇಂದು ಸಂಪುಟ ಸಭೆಯ ಬಳಿಕ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವ ಬಸವರಾಜ ಬೊಮ್ಥಾಯಿ ಸುದ್ದಿಗಾರಿಗೆ ಈ ಮಾಹಿತಿ ನೀಡಿದರು